ರೈತರ ಆದಾಯ ದ್ವಿಗುಣಗೊಳಿಸಲು ಮತ್ತು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಸರ್ಕಾರ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ ರ್ನೆತರ ಬೆಳೆಗೆ ನ್ನಾಯೋಚತ ಬೆಲೆ ಬೆಳೆ ಹಾಳಾಗದಂತೆ ನೋಡಿಕೊಳ್ಳುವುದು ಮತ್ತು ಪರ್ಯಾಯ ಆದಾಯ ಮೂಲ ಸ್ಪಷ್ಷಿಸಲು ನಮ್ನ ಸರ್ಕಾರ ಆದ್ದತೆ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದರು ರೈತರ ಕಠಣ ಪರಿಶ್ರಮದಿಂದ ದೇಶದಲ್ಲಿ ಆಹಾರ ಉತ್ಪಾದನೆ ಹೆಚ್ಗಳವಾಗಿದೆ ಇದರೊಂದಿಗೆ ಹಾಲು ಹಣ್ಣು ಪಂಪಲು ಮತ್ತು ತರಕಾರಿ ಉತ್ತಾದನೆಯೂ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ

ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ದರ ದೊರೆಕುವಂತೆ ಮಾಡಲು ಕ್ರಮಕ್ಕೆಗೊಳ್ಳಲಾಗಿದೆ ಮಧ್ವವರ್ತಿಗಳ ಹಾವಳಿ ತಡೆಗಟ್ಟಲು ಇ ನಾಮ್ ಹೆಸರಿನ ಆನ್ಲೈನ್ ವೇದಿಕೆಯನ್ನು ಸ್ಥಾಪಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ನಾಳೆ ಅಂತಾರಾಷ್ಷೀಯ ಯೋಗದಿನ ಇದಕ್ಕಾಗಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಡಳಿತ ಹಾಗೂ ಆಯುಷ್ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಮೈಸೂರಿನಲ್ಲಿ ವಿಶ್ವ ದಾಖಲೆಗಾಗಿ ಬೃಹತ್ ಯೋಗ ಪ್ರದರ್ಶನವನ್ನು ನಗರದ ರೇಸ್ ಕೋರ್ಸ್ ಮೈದಾನದಲ್ಲಿ ಹಮ್ನಿಕೊಳ್ಳಲಾಗಿದೆ ಇದಕ್ಕಾಗಿ ಈಗಾಗಲೇ ಪ್ರತಿದಿನ ಸಾಮೂಹಿಕ ತಾಲೀಮು ನಡೆಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ವತಿಯಿಂದ ನಾಳೆ ಮಂಗಳಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಂತಾರಾಷ್ಷೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ

ಆದರೆ ಯಾವುದೇ ರೀತಿಯ ಸಮನ್ನ್ ಬಂದಿಲ್ಲ ಎಂದು ಜಲಸಂಪನ್ನೂಲ ಸಚಿವ ಡಿ

ತಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ನನ್ನೇ ಯಾಕೆ ಗುರಿಯಾಗಿಸಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಬೇರೆಯವರ ಮನೆಯಲ್ಲಿ ಡೈರಿ ಲೆಕ್ಕ ಇಟ್ಲರುವ ಕುರಿತು ಪ್ರಕ್ನೆ ಮಾಡುತ್ತಿಲ್ಲ ಕಾನೂನಿನ ಮೂಲಕ ಸೂಕ್ತ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ತಮ್ನಗೆ ಹಾಗೂ ತಮ್ನ ಸಂಬಂಧಿಕರಿಗೆ ನಿರಂತರವಾಗಿ ಕಿರುಕುಳ ನೀಡಲಾಗುತ್ತಿದೆ ಎಂದು ಸಚಿವ ಡಿ

ಶಿವಕುಮಾರ್ ಹೇಳಿದರು

ತೀವ್ರವಾಗಿ ಗಾಯಗೊಂಡ ಆರು ಮಂದಿಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತಪಟ್ಟವರನ್ನು ತಮಿಳುನಾಡಿನ ವೇಲೂರು ಜಿಲ್ಲೆಯ ಅಂಬೂರು ಗ್ರಾಮದವರೆಂದು ಗುರುತಿಸಲಾಗಿದೆ

ಪ್ರಾಧಿಕಾರದ ಉಪಾಧ್ಯಕ್ಷ ಸಚಿವ ಡಿ

ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಜಯಮಾಲಾ ಬಿಬಿಎಂಪಿ ಮೇಯರ್ ಸಂಪತ್ ರಾಜ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪ್ಸುತರಿದ್ದರು

ಕಳೆದ ಒಂದು ವಾರದಿಂದ ದಿನೇ ದಿನೇ ಜಲಾಶಯಕ್ಷಿ ಒಳ ಹರಿವಿನ ಪ್ರಮಾಣ ಹೆಚ್ಚುತ್ತಿದ್ಲು